ಿ ಬಜೆಟ್ನಲ್ಲಿ ಮಹದಾಯಿ ಯೋಜನೆ ಅನುಷ್ಟಾನಕ್ಕೆ ಪಣ ಮೀಸಲಿಡಲು ಚಿಂತನೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿಕೆ

ಮಹಿಳಾ ಸಬಲೀಕರಣಕ್ಕಾಗಿ ಮುಂಬರುವ ರಾಜ್ಜ ಬಜೆಟ್ನಲ್ಲಿ ವಿಶೇಷ ಕಾರ್ಯಕ್ರಮ ಘೋಷನೆ ಸಚಿವೆ ಶಶಿಕಲಾ ಜೊಲ್ಲೆ ಭರವಸೆ

ಭಾರತದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ಆಳವಾದ ಮತ್ತು ರಚನಾತ್ಮ ಬಾಂಧ್ಯವದ ಮೂಲಕ ರಾಷ್ಟೀಯ ಸಮಗ್ರತೆಯ ಸ್ಫೂರ್ತಿಯನ್ನು ಏಕ್ ಭಾರತ ಶ್ರೇಷ್ಠ ಭಾರತ ಉತ್ತೇಜಿಸಲಿದೆ ಭಾರತದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಶ್ರೀಮಂತ ಪರಂಪರೆ ಸಂಸ್ನತಿ ಆಹಾರ ಕರಕುಶಲ ವಸ್ತ ಮತ್ತು ಸಂಪ್ರದಾಯಗಳನ್ನು ಕಾರ್ಯಕ್ರಮ ಬಿಂಬಿಸಲಿದೆ ಈ ಮೂಲಕ ಭಾರತದ ವೈವಿಧ್ವತೆಯನ್ನು ಜನರಿಗೆ ಪರಿಚಯಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮದಲ್ಲಿ ಜಮ್ಮ ಮತ್ತು ಕಾಶ್ಮೀರದೊಂದಿಗೆ ತಮಿಳುನಾಡು ಆಂಧ್ರಪ್ರದೇಶದೊಂದಿಗೆ ಪಂಜಾಬ್ ಕರ್ನಾಟಕದೊಂದಿಗೆ ಉತ್ತರಾಖಂಡ ಕೇರಳದೊಂದಿಗೆ ಹಿಮಾಚಲ ಪ್ರದೇಶ ಸಿಕ್ಕಿಂನೊಂದಿಗೆ ದಿಲ್ಲಿ ಮತ್ತು ರಾಜಸ್ಥಾನದೊಂದಿಗೆ ಅಸ್ಲಾಂ ಜೋಡಿಯಾಗಿದೆ ಸಹಕಾರಿ ಬ್ಯಾಂಕುಗಳಲ್ಲಿನ ರೈತರ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಹುಬ್ವಳ್ಳಿಯಲ್ಲಿ ನಿನ್ನೆ ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಮಾರ್ಚ್ ಅಂತ್ಯದೊಳಗೆ ರೈತರು ತಾವು ಪಡೆದ ಸಾಲದ ಅಸಲು ಮೊತ್ತವನ್ನು ಪಾವತಿಸಿದರೆ ಬಡ್ಡಿ ಪಾಗೂ ಸುಶ್ಧಿರ ಬಡ್ಡಿ ಮನ್ನಾ ಸೌಲಭ್ಯವನ್ನು ಪಡೆಯಲು ಅರ್ಷರಾಗುತ್ತಾರೆ

ಹಲವು ವರ್ಷಗಳಿಂದ ರೈತರು ಸಾಲದ ಒತ್ತಡದಲ್ಲಿ ಸಿಲುಕಿದ್ದು ಬಡ್ಡಿ ಹಾಗೂ ಸುಸ್ತಿ ಬಡ್ಡಿಯನ್ನು ಕಟ್ಟಲಾಗದ ಶ್ಯಿತಿಯಲ್ಲಿ ಇದ್ದಾರೆ ಮಾರ್ಚ್ ಅಂತ್ಯದ ವೇಳೆಗೆ ಸಾಲ ಮರುಪಾವತಿಸುವ ರೈತರಿಗೆ ರಿಯಾಯಿತಿ ನೀಡಲು ಸಹ ಯೋಜಿಸಲಾಗುತ್ತಿದೆ ಎಂದರು ಮಹದಾಯಿ ನದಿ ನೀರು ವಿವಾದ ಸುಪ್ರೀಂಕೋರ್ಟ್ನಲ್ಲಿದ್ದು ಇದನ್ನು ಆದಷ್ಟು ಬೇಗ ಬಗೆಪರಿಸಲು ಪ್ರಯತ್ನಿಸಲಾಗುವುದು ಸದ್ದದಲ್ಲೇ ತಾವು ದಿಲ್ಲಿಗೆ ತೆರಳಿ ಕಾನೂನು ತಜ್ಞರೊಂದಿಗೆ ಚರ್ಚಿಸಲಾಗುವುದು ಬಜೆಟ್ನಲ್ಲಿ ಮಹದಾಯಿ ಯೋಜನೆ ಅನುಷ್ಟಾನಕ್ಕೆ ಹಣ ಮೀಸಲಿಡಲಾಗುವುದು ಎಂದರು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಪ್ರತ್ಯೇಕ ಸಚಿವಾಲಯ ಆರಂಭಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದ್ದಾರೆ ದಾವಣಗೆರೆ ಜಿಲ್ಲೆ ಪರಿಪರ ತಾಲೂಕಿನ ರಾಜನಪಳ್ಳಿಯ ವಾಲ್ಮೀಕಿ ಗುರುಪೀಠದಲ್ಲಿ ನಿನ್ನೆ ವಾಲ್ಮೀಕಿ ಜಾತ್ರಾ ಮಹೋತ್ಸವದಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಪಂಗಡಗಳ ಸಮುದಾಯದ ಅಭ್ಯದಯಕ್ಕೆ ಪ್ರತ್ಯೇಕ ಸಚಿವಾಲಯ ಆರಂಭಿಸುವ ಕುರಿತು ಬೇಡಿಕೆ ಇದ್ದು ಈ ಬಗ್ಗೆ ಬರುವ ದಿನಗಳಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು

ವರದಿ ಬರುವ ಜೂನ್ನಲ್ಲಿ ಸರ್ಕಾರದ ಕೈ ಸೇರಲಿದ್ದು ಆ ನಂತರ ಅದರ ಜಾರಿ ಕುರಿತು ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು ಕೇಂದ್ರ ಸರ್ಕಾರ ಶೋಷಿತ ಸಮುದಾಯದ ಪರವಾಗಿದ್ದು

ಯಡಿಯೂರಪ್ಪ ಹೇಳಿದರು ವಾಲ್ಮೀಕಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಮತ್ತು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಜಾರಿಯಾಗಬೇಕು ಇದಕ್ಕಾಗಿ ಸಂವಿಧಾನಕ್ಕೆ ತಿದ್ದುಪಡಿಯಾಗಬೇಕು

ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಿಸುವ ಕೆಲಸ ಮಾಡಲಿ ಎಂದು ಒತ್ತಾಯಿಸಿದರು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗಗಳ ಮೀಸಲಾತಿ ಕುರಿತು ಸುಪ್ರೀಂಕೋರ್ಟ್ ನೀಡಿರುವ ತೀರ್ಮ ಸಮಂಜಸವಲ್ಲ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೀಸಲಾತಿಯು ಮೂಲಭೂತ ಪಕ್ಕಲ್ಲಾ ಎಂದು ಸುಪ್ರೀಂಕೋರ್ಟ್ ತೀರ್ಮ ತಿಳಿಸಿದೆ ಆದರೆ ಸಂವಿಧಾನದ ವಿವಿಧ ಪರಿಜ್ಞೇದಗಳಲ್ಲಿ ಮೀಸಲಾತಿ ಕುರಿತು ಸ್ವಷ್ಟವಾದ ಉಲ್ಲೇಖಗಳಿವೆ ಎಂದು ತಿಳಿಸಿದರು ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಮೀಸಲಾತಿಯ ನೂತನ ನಿಯಮಗಳನ್ನು ಜಾರಿಗೆ ತರಲು ಪ್ರಯತ್ನಿಸಲಾಗುತ್ತಿದೆ ಎಂದು ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದರು ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಹಾಂಗ್ ಕಾಂಗ್ ಮತ್ತು ಚೀನಾದ ಹೊರತಾಗಿ ಸಿಂಗಾಮರ ಮತ್ತು ಥೈಲ್ಯಾಂಡ್ನಿಂದ್ ಬರುವ ಎಲ್ಲಾ ವಿಮಾನಗಳ ಸಾರ್ವತ್ರಿಕ ತಪಾಸಣೆಯನ್ನು ಈಗಾಗಲೇ ಮೀಸಲಿಟ್ಟ ಏರೋ ಸೇತುವೆಗಳಲ್ಲಿ ನಡೆಯುತ್ತಿದೆ

ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪರಿಶ್ವಿತಿಯನ್ನು ಎದುರಿಸಲು ಆರೋಗ್ಯ ಸಚಿವಾಲಯ ಸಾಧ್ಯವಿರುವ ಎಲ್ಲ ರೀತಿಯ ಬೆಂಬಲವನ್ನು ನೀಡುತ್ತಿದೆ

ಯಾವುದೇ ಸಂಭವನೀಯತೆಯನ್ನು ಎದುರಿಸಲು ಎಲ್ಲಾ ರಾಜ್ಯಗಳು ನಿರಂತರವಾಗಿ ತಮ್ಮ ಕ್ಷಿಪ್ರ ಪ್ರತಿಕ್ರಿಯೆ ತಂಡಗಳನ್ನು ಬಲಪಡಿಸುತ್ತಿವೆ

ತಂಡ ಭೇಟಿ ನೀಡಿ ಪರಿಶೀಲಿಸುವುದಕ್ಕೆ ಚೀನಾ ಈಗಾಗಲೇ ಒಪ್ಪಿಗೆ ನೀಡಿದೆ

ನೇಪಾಳ ಭೂತಾನ್ ಬಾಂಗ್ಲಾದೇಶ ಮತ್ತು ಮಯನ್ನಾರ ಗಡಿ ಪ್ರದೇಶಗಳಿಂದ ಭಾರತ ಪ್ರವೇಶಿಸಲು ಅವಕಾಶವಿಲ್ಲ ಎಂದು ಡಿಜಿಸಿಎ ಸ್ಪಷ್ಟಪಡಿಸಿದೆ ಅಲ್ಲದೇ ಜೀನಾ ಪ್ರಜೆಗಳು ಎಲ್ಲೆ ನೆಲೆಸಿದ್ದರೂ ಅವರಿಗೆ ಇ ವೀಸಾಗಳನ್ನು ಡಿಜಿಸಿಎ ರದ್ದುಗೊಳಿಸಿದೆ

ಈ ಮಧ್ದೆ ಚೀನಾಕ್ಷೆ ಅಗತ್ಯವಿರುವ ನೆರವು ಒದಗಿಸುವುದಾಗಿ ಭಾರತ ಹೇಳಿದೆ

ಸವಾಲು ಎದುರಿಸಲು ಭಾರತ ಅಗತ್ತ ನೆರವು ನೀಡಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರಿಗೆ ಬರೆದಿರುವ ಪತ್ರದಲ್ಲಿ ತಿಳಿಸಿದ್ದಾರೆ ಮಹಿಳಾ ಸಬಲೀಕರಣಕ್ಕಾಗಿ ಮುಂಬರುವ ರಾಜ್ಯ ಬಜೆಟ್ನಲ್ಲಿ ವಿಶೇಷ ಕಾರ್ಯಕ್ರಮ ರೂಪಿಸಿ ಘೋಷಿಸಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವ್ದದ್ದಿ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ ಬನವಾಸಿಯಲ್ಲಿ ನಿನ್ನೆ ಕದಂಬೋತ್ಸವ ಮಯೂರವರ್ಮ ಮುಖ್ಯ ವೇದಿಕೆಯಲ್ಲಿ ನಡೆದ ಮಹಿಳಾಗೋಷ್ಟಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಮಹಿಳಾ ಸ್ವಾವಲಂಬನೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪಲವು ಯೋಜನೆಗಳನ್ನು ಜಾರಿ ಮಾಡಿವೆ ಎಂದು ಹೇಳಿದರು ಈಗ ಚುಟುಕು ಸುದ್ದಿ ಮೊದ್ದೆಲ್ ಟವಿ ಗೀಳು ಮಾದಕ ವ್ಚಸನ ಮುಂತಾದ ಎಲ್ಲ ಸಮಸ್ಟೆಗಳಿಗೆ ಕ್ರೀಡೆಯೇ ಪರಿಹಾರ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ವಿವಿಧತೆಯಲ್ಲಿ ಏಕತೆ ಆಚರಿಸುವ ಏಕ್ ಭಾರತ ಶ್ರೇಷ್ಠ ಭಾರತ ಅಭಿಯಾನ ಇಂದಿನಿಂದ ಆರಂಭ ಿ ಬಜೆಟ್ನಲ್ಲಿ ಮಹದಾಯಿ ಯೋಜನೆ ಅನುಷ್ಟಾನಕ್ಕೆ ಪಣ ಮೀಸಲಿಡಲು ಚಿಂತನೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿಕೆ

ಿ ಮಹಿಳಾ ಸಬಲೀಕರಣಕ್ಕಾಗಿ ಮುಂಬರುವ ರಾಜ್ಯ ಬಜೆಟ್ನಲ್ಲಿ ವಿಶೇಷ ಕಾರ್ಯಕ್ರಮ ಘೋಷನೆ ಸಚಿವೆ ಶಶಿಕಲಾ ಜೊಲ್ಲೆ ಭರವಸೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು